ರಾಜಸ್ತಾನ ಮತ್ತು ತೆಲಂಗಾಣಗಳಲ್ಲಿ ಶುಕ್ರವಾರದ ವಿಧಾನಸಭಾ ಚುನಾವಣೆಗೆ ಬಿರುಸಿನ ಪ್ರಚಾರ ಕಾಂಗ್ರೆಸ್ ಸುಳ್ಳುಗಳನ್ನು ಹೇಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರೋಪ

ತ್ವರಿತ ಆರ್ಥಿಕ ದೆಳವಣಿಗೆಗೆ ವ್ಯಾಪಾರ ನಿರ್ಬಂಧಗಳನ್ನು ತೆಗೆದುಹಾಕುವಂತೆ ಹಣಕಾಸು ಸಚಿವ ಅರುಣ್ ಜೇಟ್ಲ ಕರೆ

ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ನಿಂದ ಮುಂದಿನ ತಿಂಗಳಿನಿಂದ ನಿರ್ಗಮಿಸಲು ಖತಾರ್ ನಿರ್ಧಾರ

ರಾಜಾಸ್ತಾನ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ಕೇವಲ ಎರಡು ದಿನ ಬಾಕಿ ಇದ್ದು ಪ್ರಚಾರ ತಾರಕಕ್ತೇರಿದೆ ರಾಜಸ್ತಾನದ ಜೋಧ್ಪುರ್ನಲ್ಲಿ ಕ್ಯಾಲಿಯೊಂದನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸುಳ್ಳುಗಳನ್ನು ಹಬ್ಲಿಸುವಲ್ಲಿ ಕಾಂಗ್ರೆಸ್ ಒಂದು ವಿಶ್ವವಿದ್ಯಾಲಯವಾಗಿ ಬಿಟ್ಲದೆ ಮತ್ತು ಸುಳ್ಳು ಹೇಳುವುದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಗಾಧ ಸಾಮರ್ಥ್ವವಿದೆ ಎಂದಿದ್ದಾರೆ ಕಾಂಗ್ರೆಸ್ನ ಕನಸುಗಳು ಎಲ್ಲಾ ರಾಜ್ಯಗಳಲ್ಲೂ ನುಚ್ಚು ನೂರಾಗಿವೆ ರಾಜಸ್ತಾನದಲ್ಲೂ ಸಹ ಇದೇ ಆಗಲಿದೆ ಎಂದು ಅವರು ಹೇಳಿದರು ಹಿಂದುತ್ವ ಕುರಿತ ತಮ್ಮ ಜ್ವಾನದ ಬಗ್ಗೆ ಕಾಂಗ್ರೆಸ್ ಪ್ರತ್ನಿಸಿರುವುದರ ಕುರಿತು ಅವರು ತೀವ್ರ ವಾಗ್ವಾಳಿ ನಡೆಸಿದರು ತಾವು ಒಬ್ಲ ಸಣ್ಣ ಕಾಮ್ದಾರ್ ಅಥವಾ ಕಾರ್ಯಕರ್ತನಾಗಿದ್ದು ಹಿಂದುತ್ತದ ಬಗ್ಗೆ ತಮಗೆ ಅಪಾರ ಜ್ವಾನವಿರುವುದಾಗಿ ಎಲ್ಲಿಯೂ ಹೇಳಿಕೊಂಡಿಲ್ಲ ಆದರೆ ನಾಮ್ದಾರ್ಗೆ ಮಾತನಾಡುವ ಹಕ್ಕಿದೆ ಎಂದು ಅವರು ವ್ಲಂಗ್ಲವಾಗಿ ನುಡಿದರು ರಾಜಸ್ತಾನದಲ್ಲಿ ಪರ್ಯಾಯ ಪಕ್ಷಗಳು ಸರ್ಕಾರ ರಚಿಸುವ ಪ್ರವೃತ್ತಿ ಇದೆ ಎಂದು ನಂಬಿಕೊಂಡು ಸರ್ಕಾರ ರಚಿಸುವ ಬಗ್ಗೆ ವಿರೋಧಪಕ್ಷಗಳು ಯೋಚಿಸುತ್ತಿವೆ ಆದರೆ ಈಗ ನಡೆದಿರುವ ಚುನಾವಣೆಯಲ್ಲಿ ಇದು ತಪ್ಪು ಎಂಬುದು ಸಾಬೀತಾಗಲಿದೆ ಎಂದು ಮೋದಿ ಹೇಳಿದರು ಬಿಜೆಪಿ ಮುಖ್ಯಸ್ವ ಅಮಿತ್ ಶಾ ಇಂದು ಮೇವಾರ್ ಹಾಗೂ ಹರೋಟ ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಚಿತ್ತೋರ್ಗಢ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಬಲದೊಂದಿಗೆ ಬಿಜೆಪಿ ರಾಜ್ಞದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲಿದೆ ಎಂದು ಹೇಳಿದರು ಕಾಂಗ್ರೆಸ್ನಿಂದ ಮಾಜಿ ಮುಖ್ಚಮಂತ್ರಿ ಅಕೋಕ್ ಗೆಹ್ಲೋಟ್ ರಾಜ್ಯ ಕಾಂಗ್ರೆಸ್ ಮುಖ್ಚಿಸ್ಟ ಸಚಿನ್ ಪೈಲಟ್ ಪಕ್ಷದ ನಾಯಕರಾದ ಜ್ಲೋತಿರಾದಿತ್ಲ ಸಿಂಧ್ಲ ನವೋಜಿತ್ ಸಿಂಗ್ ಸಿದ್ದು ಮತ್ತು ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೊಡ ಇಂದು ಪ್ರಮುಖ ಪ್ರಚಾರಕರಾಗಿದ್ದರು ಬಿಎಸ್ಪಿ ಮತ್ತು ರಾಷ್ಟೀಯ ಲೋಕತಾಂತ್ರಿಕ್ ಪಾರ್ಟ ಸೇರಿದಂತೆ ಇತರ ಪಕ್ಷಗಳು ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸಹ ರಾಜ್ಲದ ಹಲವೆಡೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣದ ಹೈದರಾಬಾದ್ನಲ್ಲಿ ಈ ಸಂಜೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಗಡವಾಲ್ನಲ್ಲಿಂದು ಮಧ್ಯಾಷ್ನ ಚುನಾವಣಾ ರ್ವಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದರು ಕೇಂದ್ರದಲ್ಲಿನ ಬಿಜೆಪಿ ಹಾಗೂ ತೆಲಂಗಾಣದಲ್ಲಿನ ಟಿಆರ್ಎಸ್ ತಮ್ನ ರಾಜಕೀಯ ಹಿತಾಸಕ್ತಿ ರಕ್ಷಣೆಗೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದು ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ಇದೆ ಎಂದು ಆರೋಪಿಸಿದರು ಟಿಆರ್ಎಸ್ನ್ನು ಕೆಳಗಿಳಿಸುವಂತೆ ಸಹ ಅವರು ಜನತೆಗೆ ಮನವಿ ಮಾಡಿದರು ನೋಟು ಅಮಾನ್ಲದ ಬಗ್ಗೆ ಇಡೀ ದೇಶ ಸರ್ಕಾರವನ್ನು ಟೀಕಿಸುತ್ತಿದ್ದ ಸಮಯದಲ್ಲೂ ಸಹ ಕೆಸಿಆರ್ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಿದ್ದರು ಎಂದು ಅವರು ದೂರಿದರು ಟಿಆರ್ಎಸ್ ಜನತೆಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಆಪಾದಿಸಿದ ಗಾಂಧಿ

ರಾಹುಲ್ಗಾಂಧಿ ಅವರು ಇಂದು ತಂಡೂರ್ನಲ್ಲಿ ರ್ಕಾಲಿಯೊಂದನ್ನು ಉದ್ದೇಶಿಸಿ ಮಾತನಾಡುವ ಕಾರ್ಯಕ್ರಮವಿದೆ ಟಿಆರ್ಎಸ್ ಅಧ್ಯಕ್ಷ ಕೆ ಚಂದ್ರಶೇಖರ್ ರಾವ್ ಇಂದು ಸಾತುಪಲ್ಲಿಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಜಾಗತಿಕ ಆರ್ಥಿಕತೆ ವ್ಯಾಪಾರ ನಿರ್ಬಂಧಗಳನ್ನು ಕಡಿತಗೊಳಿಸುವ ಅಗತ್ತವಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ

ಮುಕ್ತ ವ್ಯಾಪಾರಕ್ಕೆ ಇರುವ ನಿರ್ಬಂಧಗಳನ್ನು ತೆಗೆದು ಹಾಕಬೇಕಾಗಿದೆ ಎಂದಿದ್ದಾರೆ ವ್ಚಾಪಾರ ನಿರ್ಬಂಧಗಳನ್ನು ಆದಷ್ಟು ಮಟ್ಟಗೆ ಕಡಿತಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಪ್ರತಿಯೊಂದು ದೇಶದ ಹಿತಾಸಕ್ತಿಯನ್ನು ಹೊಂದಿರುತ್ತದೆ ಎಂದು ಜೇಟ್ಲ ಹೇಳಿದರು ಹೆಚ್ಚುತ್ತಿರುವ ವ್ಯಾಪಾರ ವಹಿವಾಟು ಜಾಗತಿಕ ಆರ್ಥಿಕತೆಗಷ್ಟೇ ನೆರವಾಗುತ್ತಿಲ್ಲ ತಮ್ಮ ತಮ್ಮ ಅರ್ಥಿಕತೆಗಳಗೂ ಅನುಕೂಲವಾಗುತ್ತಿದೆ ಎಂಬುದನ್ನು ಜಗತ್ತಿನೆಲ್ಲೆಡೆಯ ದೇಶಗಳು ಈಗ ಅರ್ಥ ಮಾಡಿಕೊಳ್ಳುತ್ತಿವೆ ಎಂದು ಜೇಟ್ಲ ಪುನರುಚ್ಚರಿಸಿದ್ದಾರೆ

ಪುಲ್ವಾಮ ಜಿಲ್ಲೆಯ ಟ್ರಾಲ್ ಉಪವಿಭಾಗದ ವಿವಿಧ ಸ್ವಳಗಳಲ್ಲಿ ಓಜಿ ಡಬ್ಲೊಗಳು ಎಂದು ಕರೆಯಲಾಗುವ ನಾಲ್ವರನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ಹೇಳಕೆಯಲ್ಲಿ ತಿಳಿಸಿದ್ದಾರೆ

ಪೊಲೀಸರ ವಿಶೇಷ ತಂಡ ಕೈಗೊಂಡ ತನಿಖೆಗಳ ಆಧಾರದ ಮೇಲೆ ಈ ಬಂಧನಗಳನ್ನು ನಡೆಸಲಾಗಿದೆ ಟ್ರಾಲ್ ಮತ್ತು ಇತರ ಪ್ರದೇಶಗಳ ಹಲವೆಡೆ ಈ ವ್ಯಕ್ತಿಗಳು ನಾಗರಿಕರು ಮತ್ತು ಭದ್ರತಾ ಪಡೆಗಳ ಮೇಲಿನ ಹಲವಾರು ದಾಳಿಗಳಲ್ಲಿ ಶಾಮೀಲಾಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಜಿಲೆಟನ್ ಕಡ್ಡಿಗಳು ಸ್ಕೋಟಕಗಳು ಐಇಡಿ ತಯಾರಿಕೆಯ ಸಾಮಗ್ರಿ ಮತ್ತು ಗ್ರೆನೆಡ್ ಸೇರಿದಂತೆ ಭಾರಿ ಪ್ರಮಾಣದ ಸಂಶಯಾಸ್ವದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಸಂಗ್ರಾನ್ ಇಮಾಮ್ ಸಾಹಿಬ್ನಲ್ಲಿ ಅಡಗಿಕೊಂಡಿದ್ದ ಭಯೋತ್ಪಾದಕರು ಇಂದು ಮುಂಜಾನೆ ಭದ್ರತಾಪಡೆಗಳ ಕಾವಲನ್ನು ಭೇದಿಸಿಕೊಂಡು ಪರಾರಿಯಾಗಿದ್ದಾರೆ ಇದಕ್ಕೂ ಮೊದಲು ಈ ಪ್ರದೇಶದಲ್ಲಿ ಭಯೋತ್ಪಾದಕರು ಮತ್ತು ಭದ್ರತಾಪಡೆಗಳ ನಡುವೆ ಗುಂಡಿನ ಕಾಳಗ ನಡೆದಿತ್ತು ಈ ಪ್ರದೇಶದಲ್ಲಿ ಭಯೋತ್ವಾದಕರು ಇರುವ ಬಗ್ಗೆ ದೊರೆತ ಮಾಹಿತಿ ಆಧಾರದಲ್ಲಿ ಭದ್ರತಾಪಡೆಗಳು ಶೋಧನಾ ಕಾರ್ಯ ಆರಂಭಿಸಿದ್ದವು ಭಯೋತ್ಪಾದಕರು ಅಡಗಿದ್ದ ನಿರ್ದಿಷ್ಟ ಸ್ಥಳಕ್ಕೆ ಪಡೆಗಳು ಬರುತ್ತಿದ್ದಂತೆಯೇ ಭಯೋತ್ಪಾದಕರು ಗುಂಡು ಹಾರಿಸ ತೊಡಗಿದರು ಆಗ ಗುಂಡಿನ ಕಾಳಗ ಉಂಟಾಯಿತು ಈ ಪ್ರದೇಶದ ವಸತಿ ಸ್ವಳವೊಂದರಲ್ಲಿ ಕನಿಷ್ಠ ಇಬ್ಬರಿಂದ ಮೂವರು ಅಡಗಿಕೊಂಡಿರುವ ಶಂಕೆ ಇದೆ ಖತಾರ್ ಮುಂದಿನ ವರ್ಷದ ಜನವರಿಯಿಂದ ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಓಪೆಕ್ನಿಂದ ತನ್ನ ಸದಸ್ಯತ್ವವನ್ನು ಹಿಂಪಡೆಯಲು ನಿರ್ಧರಿಸಿದೆ ಈ ಕೊಲ್ಲಿ ದೇಶದ ಹೊಸ ಇಂಧನ ಸಚಿವ ಸಾದ್ ಅಲ್ ಕಾಬಿ ದೋಹಾದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಿದರು ಈ ಪ್ರಕಟಣೆಗೆ ಮುಂಚಿತವಾಗಿಯೇ ತನ್ನ ನಿರ್ಧಾರವನ್ನು ಓಪೆಕ್ಗೆ ತಿಳಿಸಿರುವುದಾಗಿ ಸಾದ್ ಹೇಳಿದರೆಂದು ಎಎಫ್ಪಿ ಸುದ್ದಿಸಂಸ್ಥೆ ವರದಿ ಮಾಡಿದೆ

ಕಟೋವಿಸ್ನಲ್ಲಿನ ವಿಶ್ವಸಂಸ್ಥೆಯ ಹವಾಮಾನ ಶ್ವಂಗಸಭೆಯ ಸಂದರ್ಭದಲ್ಲೇ ಈ ನಿರ್ಧಾರ ಹೊರಬಿದ್ದಿದೆ ಹವಾಮಾನ ಬದಲಾವಣೆಯನ್ನು ಗಮನಾರ್ಹ ರೀತಿಯಲ್ಲಿ ನಿಭಾಯಿಸುವ ಉದ್ದೇಶ ಇದಾಗಿದ್ಲು ಜಾಗತಿಕ ಸಮುದಾಯಕ್ಕೆ ಮಹತ್ವದ ಸಂದೇಶವನ್ನು ರವಾನಿಸುವ ವಿಶ್ವಸಂಸ್ವೆಯ ಇಚ್ದೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ತಿಳಿಸಲಾಗಿದೆ ಈ ಎರಡು ನೂರು ಶತಕೋಟಿ ಡಾಲರ್ನಲ್ಲಿ ಸುಮಾರು ಒಂದು ನೂರು ಶತಕೋಟಿ ವಿಶ್ವ ಬ್ಲಾಂಕ್ನಿಂದ ನೇರ ಹಣಕಾಸು ರೂಪದಲ್ಲಿ ಇರುತ್ತದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಉಳಿದ ಮೊತ್ತದಲ್ಲಿ ಮೂರನೇ ಒಂದು ಭಾಗದಷ್ಟು ಹಣ ವಿಶ್ವ ಬ್ಲಾಂಕ್ ತಂಡದ ಸಂಸ್ಥೆಗಳಿಂದ ಹಾಗೂ ಉಳಿದ ಪಣವನ್ನು ವಿಶ್ವ ಬ್ಯಾಂಕ್ ತಂಡ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಸಂಗ್ರಹಿಸಲಿದೆ ಎಂದು ತಿಳಿಸಲಾಗಿದೆ

ಅವರು ನೌಕಾಪಡೆ ದಿನಾಚರಣೆ ಮುನ್ನಾ ದಿನ ಸುದ್ವಿಗಾರರೊಂದಿಗೆ ಮಾತನಾಡಿ ಏಡನ್ ಕೊಲ್ಲಿಯಲ್ಲಿ ಕಡಲ್ಗಳ್ಳತನ ತಡೆಯುವುದಕ್ಕೆ ಸಂಬಂಧಿಸಿದಂತೆ ನೌಕಾಪಡೆಯ ಬದ್ಧತೆ ಬಗ್ಗೆ ಪ್ರತಿಕ್ರಿಯಿಸಿ ಈ ಜಾಗತಿಕ ಹಾವಳಿಯನ್ನು ಹತ್ತಿಕ್ಕಲು ಬದ್ದವಾಗಿರುವುದಾಗಿ ತಿಳಿಸಿದರು

ಜಗತ್ತಿನ ಯಾವುದೇ ದೇಶಕ್ಕೆ ಇಲ್ಲದ ಈ ಜನಸಂಖ್ಯಾ ಸೌಲಭ್ಯದ ಪ್ರಯೋಜನ ಭಾರತಕ್ಕಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಹಾಯಕ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ